ಎಸ್ ಯದಿಯೂರಪ್ಪ ಅವರಿಗೆ ವಿಧಾನಸಭೆಯಲ್ಲಿಂದು ವಿಶ್ವಾಸಮತ ಗೊತ್ತುವಳಿಗೆ ಪೂರ್ಣ ಪ್ರಮಾಣದ ಧ್ವನಿಮತದ ಜಯ ಸಿಕ್ಕಿದೆ ಸದನ ಆರಂಭವಾಗುತ್ತಲೇ ಸಭಾಧ್ಯಕ್ಷರ ಸೂಚನೆಯ ಮೇರೆಗೆ ವಿಶ್ವಾಸ ಮತಗೊತ್ತುವಳಿ ಪ್ರಸ್ತಾವವನ್ನು ಮಂಡಿಸಿದ ಬಿ ಎಸ್ ಯಡಿಯೂರಪ್ಪ ನಾಡಿನ ಜನತೆಯ ಆಶೋತ್ತರದಂತೆ ತಮಗೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ಅವಕಾಶ ದೊರಕಿದೆ ಇನ್ನುಮುಂದೆ ತಾವು ವೈಯಕ್ತಿಕವಾಗಿ ಯಾರ ವಿರುದ್ದವೂ ಸೇಡಿನ ರಾಜಕಾರಣ ಮಾಡುವುದಿಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದ ಎಚ್

ಕುಮಾರಸ್ವಾಮಿ

ಬರಗಾಲ ಪರಿಸ್ಡಿತಿ ಎದುರಾಗಿದ್ದು ಇದರ ನಿವಾರಣೆಗೆ ನಾವೆಲ್ಲಾ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಿದೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು

ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ನಡೆಸಲಾಗಿದೆ ಎರಡೂ ಪಕ್ಷಗಳೂ ಪ್ರಣಾಳಿಕೆಯಲ್ಲಿ ನೀದಿದ ಭರವಸೆಗಳನ್ನು ಜಾರಿಗೆ ತಂದಿದ್ದೇವೆ ಜನರು ಮೆಚ್ಚುವ ರೀತಿಯಲ್ಲಿ ಆಡಳಿತ ನಡೆಸಿದ್ದೇವೆ ನಮ್ಮ ಕಾಲಾವಧಿಯಲ್ಲಿಯೂ ನೇಕಾರರ ಸಾಲವನ್ನು ಮನ್ನಾ ಮಾಡಲಾಗಿದೆ ರೈತ ಬೆಳಕು ಯೋಜನೆಯ ಮೂಲಕ ಒಣ ಬೇಸಾಯ ರೈತರಿಗೆ ಆರ್ಥಿಕ ನೆರವನ್ನು ನೀಡಿದ್ದೇವೆ ಎಂದು ಸಿದ್ದರಾಮಯ್ಯ ಸ್ಪಷ್ವಪಡಿಸಿದರು

ಇದು ಸಂವಿಧಾನಾತ್ಮಕವಾದದ್ದು ಎಂದು ಹೇಳಲು ಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಸ್ವಿರ ಸರ್ಕಾರ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಎಚ್

ತಮ್ಮ ಅಧಿಕಾರ ಬಿಟ್ಟುಹೋಗುವ ಕೊನೆ ಗಳಿಗೆಯಲ್ಲಿ ರೈತರಿಗೆ ನೆರವಾಗುವ ಋಣ ಮುಕ್ತ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತ ನೀಡಿದ್ದಾರೆ ಇದರಿಂದ ಸಾಲಬಾದೆಯಿಂದ ನರಳುತ್ತಿರುವ ರೈತರು ನಿಟ್ಟುಸಿರು ಬಿಡುವಂತಾಗಿದೆ ರೈತರ ಸಾಲಮನ್ನಾ ವಿಚಾರದಲ್ಲಿರುವ ನಿಜವಾದ ಸತ್ಯಾಂಶವನ್ನು ರಾಜ್ಯದ ಜನತೆಗೆ ನೂತನ ಮುಖ್ಯಮಂತ್ರಿಗಳು ತಿಳಿಸಬೇಕು ಎಂದರು

ಮುಂದಿನ ದಿನಗಳಲ್ಲಾದರೂ ತಮ್ಮ ಪಕ್ಷ ಹಾಗೂ ಬೇರೆ ಪಕ್ಷಗಳಲ್ಲಿ ಉಳಿದಿರುವ ಶಾಸಕರ ರಾಜೀನಾಮೆ ಕೊಡಿಸುವ ಮತ್ತು ಸ್ಥಾನಪಲ್ಪಟಗೊಳಿಸುವ ಪ್ರಕ್ರಿಯೆಗೆ ಕೈ ಹಾಕಬೇಡಿ ಎಂದು ಮನವಿ ಮಾಡಿದರು ಬಳಿಕ ಸಭಾಧ್ಯಕ್ಷರು ವಿಶ್ವಾಸಮತ ಗೊತ್ತುವಳಿಯನ್ನು ಧ್ವನಿಮತಕ್ಕೆ ಹಾಕುವ ಮೂಲಕ ಸದನದ ಗಮನಕ್ಕೆ ತಂದು ಒಪ್ಪಿಗೆ ಪಡೆದರು

ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಮಗೆ ಸ್ವಂದಿಸಿದ್ದಾರೆ ತಾವು ಕೋಪದಿಂದ ನಡೆದುಕೊಂಡಿದ್ದರೆ ಕ್ಷಮೆ ಇರಲಿ ಎಂದು ಹೇಳಿದರು ತಾವು ಶಕ್ತಿಮೀರಿ ಅತ್ಯಂತ ಜಾಗರೂಕತೆ ಹಾಗೂ ವಿವೇಚನೆಯಿಂದ ನಡೆದುಕೊಂಡಿದ್ದೇನೆ ನೂತನ ಮುಖ್ಯಮಂತ್ರಿಗಳಿಗೆ ಶುಭ ಹಾರೈಸಿದ ಅವರು ರಾಜ್ಯದಲ್ಲಿ ಜನಮೆಚ್ಚುವ ಆಡಳಿತ ನೀಡಲಿ ಉಪಸಭಾಧ್ಯಕ್ಷರು ಮುಂದಿನ ಕಾರ್ಯಕಲಾಪಗಳನ್ನು ಮುಂದುವರೆಸಲಿದ್ದಾರೆ ಎಂದು ಹೇಳಿದರು

ಎಸ್

ಲೇಖಾನುಧಾನ ಪ್ರಸ್ತಾವವನ್ನು ಮಂಡಿಸಿದ ಬಿ ಎಸ್

ಎಂದು ಹೇಳಿದರು

ಇದಕ್ಕೆ ಪೂರಕವಾಗಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್

ಪಾಟೀಲ್ ಯಾವುದೇ ಚರ್ಚೆ ಇಲ್ಲದೆ ಹಣಕಾಸು ವಿಧೇಯಕ ಅಂಗೀಕಾರಗೊಳಿಸುವುದು ಸರಿಯಲ್ಲ ಎಂದರು ಈ ವೇಳೆ ಹಣಕಾಸು ವಿಧೇಯಕದ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ನಡೆಸುವುದು ಸೂಕ್ತ ಎಂದು ಹೇಳಿದ್ದರಿಂದ ವಿಧಾಸಭಾಧ್ಯಕ್ಷರು ಲೇಖಾನುಧಾನದ ಅನುಮೋದನೆಗೆ ಅವಕಾಶ ನೀಡಿದರು ಮುಖ್ಯಮಂತ್ರಿ ಬಿ ಎಸ್

ಲೇಖಾನುಧಾನದ ಅಂಗೀಕಾರದ ಬಳಿಕ ಪೂರಕ ಅಂದಾಜುಪಟ್ಟಿಯನ್ನು ಮಂಡಿಸಿದ ಅವರು ಹಿಂದಿನ ಸರ್ಕಾರದ ಕೆಲ ಕಾರ್ಯಕ್ರಮಗಳ ವೆಚ್ಚಕ್ಕೆ ಸಂದಾಯವಾಗುವ ಮೊತ್ತದ ಮಂಜೂರಾತಿಗಾಗಿ ಪೂರಕ ಅಂದಾಜು ಪಟ್ಟಿಯನ್ನು ಮಂದಿಸುವುದಾಗಿ ತಿಳಿಸಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪೂರಕ ಅಂದಾಜು ಪಟ್ಟಿಯನ್ನು ಈ ಸಂದರ್ಭದಲ್ಲಿ ಮಂಡಿಸುವುದು ಸರಿಯಲ್ಲ ಮುಂದಿನ ಕೆಲ ದಿನಗಳಲ್ಲಿ ಅಧಿವೇಶನ ಕರೆದು ಮಂದಿಸುವುದು ಸೂಕ್ತ ಎಂದು ಹೇಳಿದರು ಪೂರಕ ಅಂದಾಜು ಪಟ್ಟಿಗೆ ಸದನದಲ್ಲಿ ಒಪ್ಪಿಗೆ ದೊರೆಯಿತು ಬಳಿಕ ಧನವಿನಿಯೋಗ ವಿದೇಯಕಕ್ಕೆ ಧ್ವನಿಮತದ ಅಂಗೀಕಾರ ಪಡೆಯಲಾಯಿತು